ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವನ್ತು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಗಿಲ್ ವಿಜಯ ದಿನದ ಹಿನ್ನೆಲೆಯಲ್ಲಿ ದೇಶದ ಜನರಿಗೆ ಶುಭ ಕೋರಿದ್ದು ಈ ವಿಜಯವನ್ನು ಸೇನಾ ಪಡೆಗಳ ಅತ್ಯುನ್ತತ ವಿಜಯ ಮತ್ತು ಪರಾಕ್ರಮ ಎಂದು ಬಣ್ಣಿಸಿದ್ದಾರೆ ಕಾರ್ಗಿಲ್ನಲ್ಲಿ ಭಾರತೀಯ ಸೇನೆ ತೋರಿದ ಶೌರ್ಯ ಮತ್ತು ತ್ಯಾಗವನ್ನು ಶ್ಲಾಘಿಸಿದ ಅವರು ಇಡೀ ಜಗತ್ತು ದೇಶದ ಶಕ್ತಿಗೆ ಸಾಕ್ವಿಯಾಯಿತು ಎಂದು ಬಣ್ಣಿಸಿದರು ಇಂದು ಸಮಸ್ತ ದೇಶ ಬಾಂಧವರ ಪರವಾಗಿ ನಮ್ಮ ವೀರ ಯೋಧರ ಜೊತೆಗೆ ಅವರಿಗೆ ಜನ್ಮ ನೀಡಿದ ವೀರ ಮಾತೆಯರಿಗೂ ನಮಿಸುತ್ತೇನೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಕಾರ್ಗಿಲ್ ಯುದ್ದ ನಡೆದ ಸಂದರ್ಭವನ್ನು ಭಾರತ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದ ಆಂತರಿಕ ಕಲಹಗಳಿಂದ ಜಗತ್ತಿನ ಗಮನವನ್ನು ಬೇರೆಡೆ ಸೆಳೆಯಲು ಪಾಕಿಸ್ತಾನ ಭಾರತೀಯ ನೆಲವನ್ನು ಅತಿಕ್ರಮಿಸುವ ಕೃತ್ಯಕ್ಲೆ ಇಳಿಯಿತು ಪಾಕಿಸ್ತಾನದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಬೆಳಿಸಲು ಭಾರತ ಪ್ರಯತ್ನಗಳನ್ನು ಮಾಡುತ್ತಿದ್ದಾಗ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿತು ಎಂದು ಪ್ರಧಾನಮಂತ್ರಿ ಆರೋಪಿಸಿದರು ಕೋವಿಡ್ ಸೋಂಕು ವಿರುದ್ದ ಭಾರತ ಒಗ್ಗಟ್ಟಿನಿಂದ ಹೋರಾಡುತ್ತಿದ್ದು ಇತರ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಚೇತರಿಕೆ ಪ್ರಮಾಣ ಉತ್ತಮವಾಗಿದೆ ಅದೇ ರೀತಿ ಮರಣ ಪ್ರಮಾಣ ತೀರಾ ಕನಿಷ್ಠ ಮಟ್ಟದಲ್ಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಒಂದು ಜೀವ ಹಾನಿ ಕೂಡ ಅತ್ಯಂತ ದುಃಖಕರ ಇಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಪ್ರಾಣ ಉಳಿಸುವಲ್ಲಿ ಭಾರತ ಯಶಸ್ತಿಯಾಗಿದೆ ಎಂದು ಹೇಳಿದ ಅವರು ಕೊರೊನಾ ಸೋಂಕಿನ ಅಪಾಯಗಳು ಇನ್ನೂ ನಮ್ಮಿಂದ ದೂರವಾಗಿಲ್ಲ ಆದ್ದರಿಂದ ಜನರು ಹೆಚ್ಚಿನ ಜಾಗರೂಕರಾಗಿರಬೇಕು ಎಂದು ಹೇಳಿದರು ಕೊರೊನಾ ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಪ್ರತಿಯೊಬ್ಬರೂ ಸಾರ್ವಜನಿಕವಾಗಿ ಹೊರಗೆ ಬರುವಾಗ ಮುಖಗವಸು ಧರಿಸಬೇಕು ಅಥವಾ ಟವಲ್ ಬಳಸಬೇಕು

ಸ್ವಚ್ಚತೆಯ ಕುರಿತು ಸಂಪೂರ್ಣ ಗಮನಹರಿಸಬೇಕು ಇವೇ ನಮ್ಮನ್ನು ಕೊರೊನಾದಿಂದ ರಕ್ಷಿಸುವ ಅಸ್ತ್ರಗಳಾಗಿವೆ ಎಂದು ನರೇಂದ್ರ ಮೋದಿ ಹೇಳಿದರು ಒಮ್ಮೊಮ್ಮೆ ನಮಗೆ ಮಾಸ್ ್ ಧರಿಸುವುದರಿಂದ ಕಷ್ತವಾಗಬಹುದು ಮತ್ತು ಮಾಸ್ಕ್ ತೆಗೆದುಬಿಡೋಣ ಎಂದೆನ್ನಿಸಬಹುದು ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಮಾಸ್ಕ್ ಅತ್ಯವಶ್ಯಕವಾಗಿದೆ ಆದರೆ ಇದೇ ಸಂದರ್ಭದಲ್ಲೇ ಮಾಸ್ಕ್ ಅನ್ನು ನಾವು ತೆಗೆದುಬಿಡುತ್ತೇವೆ ಮಾಸ್ಕ್ ಧರಿಸುವುದರಿಂದ ಕಷ್ವವಾದಾಗ ಮತ್ತು ಮಾಸ್ಕ್ ತೆಗೆದುಬಿಡೋಣ ಎಂದೆನ್ನಿಸಿದಾಗ ಒಂದು ಕ್ಷಣ ಕೊರೊನಾ ವಾರಿಯರ್ಸ್ಗಳಾದ ವೈದ್ಯರು ಮತ್ತು ಶುಶ್ರೂಷಕಿಯರನ್ನು ಸ್ಮರಿಸಿಕೊಳ್ಳಿ ಎಂದು ಪ್ರಧಾನಮಂತ್ರಿ ಹೇಳಿದರು ಇನ್ನು ಕೆಲವು ದಿನಗಳಲ್ಲಿ ರಕ್ಷಾಬಂಧನದ ಪವಿತ್ರ ಹಬ್ಬ ಬರಲಿದೆ

ಇದರ ನಡುವೆ ಮಳೆಗಾಲದ ಋತುವಿನಲ್ಲಿ ನಾವಿದ್ದೇವೆ

ಆಗಸ್ಟ್ ಒಂದರಂದು ಲೋಕಮಾನ್ನ ತಿಲಕ್ ಅವರ ಪುಣ್ಯತಿಥಿ ಇದ್ದು ಅವರ ಜೀವನ ನಮ್ಮೆಲ್ಲರಿಗೂ ಬಹುದೊಡ್ಡ ಸ್ಪೂರ್ತಿಯಾಗಿದೆ ಎಂದು ಹೇಳಿದ ಪ್ರಧಾನಿ ಈ ಎಲ್ಲಾ ಹಬ್ಬಗಳ ಶುಭಾಶಯ ಕೋರಿದರು

ಈ ಸೌಲಭ್ಯದಿಂದಾಗಿ ದೇಶಾದ್ಯಂತ ಪರೀಕ್ಷಾ ಸೌಕರ್ಯವೃದ್ದಿಗೆ ನೆರವಾಗಲಿದೆ ತ್ವರಿತ ಚಿಕಿತ್ಸೆ ಯಿಂದ ಸಾಂಕ್ರಾಮಿಕ ರೋಗ ಹರಡುವುದನ್ನು ನಿಯಂತ್ರಿಸಲು ಸಹಕಾರಿಯಾಗಲಿದೆ

ಈ ಪ್ರಯೋಗಾಲಯಗಳು ಪರೀಕ್ಷೆ ಸಮಯವನ್ನು ತಗ್ಗಿಸುವುದಲ್ಲದೆ ಲ್ಯಾಬ್ ಸಿಬ್ಬಂದಿ ಕ್ಷಿನಿಕಲ್ ಸಾಮಗ್ರಿಗಳ ಮೂಲಕ ಸೋಂಕಿಗೆ ಒಳಗಾಗುವುದು ತಪ್ಪಿಸಲಿದೆ ಈ ಲ್ಯಾಬ್ಗಳಲ್ಲಿ ಕೋವಿಡ್ ಮಾತ್ರವಲ್ಲದೆ ಇತರೆ ಸಾಂಕ್ರಾಮಿಕ ರೋಗಗಳಾದ ಹೈಪಟಿಟಿಸ್ ಬಿ ಮತ್ತು ಸಿ ಎಚ್ಐವಿ ಮೈಕೋಬ್ಯಾಕ್ತೀರಿಯಂ ಕ್ಷಯರೋಗ ಸೈಟೋಮೆಗ್ಲೋವೈರಸ್ ಕ್ಷಾಮೈಡಿಯಾ ನೈಸೀರಿಯಾ ಡೆಂಫಿ ಮತ್ತಿತರ ಪರೀಕ್ಷೆಗಳನ್ನು ಮಾಡಬಹುದಾಗಿದೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರು ಮತ್ತು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ ಒಂದು ವರ್ಷ ಪೂರ್ಣಗೊಂಡಿದೆ

ಎಸ್ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಬಂಡಾಯ ಮತ್ತು ಪಕ್ಷಾಂತರದ ನಂತರ ಸಮ್ಮಿಶ್ರ ಸರ್ಕಾರ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂದು ಪತನಗೊಂದು ಹೊಸ ಸರ್ಕಾರ ರಚನೆಯಾಗಿತ್ತು ಇದರ ಅಂಗವಾಗಿ ನಾಳಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಸರ್ಕಾರದ ಸಾಧನೆಗಳ ಕಿರುಹೊತ್ತಿಗೆಯನ್ನು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಲಿದ್ದಾರೆ

ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ವೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಚಿವಾಲಯ ಸಲಹೆ ನೀಡಿದೆ

ವಿಶ್ವದಲ್ಲಿ ಅತ್ಯಂತ ಕಡಿಮೆ ಸೋಂಕಿನ ಪ್ರಮಾಣವಿರುವ ದೇಶಗಳ ಸಾಲಿಗೆ ಭಾರತ ಕೂಡ ಸೇರಿದೆ ಎಂದು ಸಚಿವಾಲಯ ತಿಳಿಸಿದೆ

ರಾಡ್ಡ ಪತಿ ಭವನದಲ್ಲಿ ಖರ್ಚು ವೆಚ್ಚಗಳನ್ನು ಕಡಿಮೆಗೊಳಿಸಿ ಉಳಿತಾಯವಾದ ಹಣದಿಂದ ಈ ನೆರವು ನೀಡಲಾಗಿದೆ ರಾಷ್ಟ ಪತಿಯವರ ಈ ಕೊಡುಗೆಯಿಂದ ಸೇನಾ ಆಸ್ಪತ್ರೆಯ ಕೋವಿಡ್ ವಾರಿಯರ್ಸ್ಗಳ ಮನೋಸ್ಟೈರ್ಯ ಹೆಚ್ಚಿಸುತ್ತದೆ ಮತ್ತು ಖರ್ಚು ವೆಚ್ಚಗಳನ್ನು ಕಡಿಮೆಗೊಳಿಸಲು ಜನರು ಮತ್ತು ಇತರ ಸಂಸ್ದೆಗಳಿಗೆ ಪ್ರೇರೇಪಿಸುತ್ತದೆ ಎಂದು ಹೇಳಲಾಗಿದೆ

ಸರ್ಕಾರದ ಈ ಜಾಲತಾಣದ ಅಭಿವೃದ್ದಿಗೆ ತಮ್ಮ ಪಾಲ್ಗೊಳ್ಳುವಿಕೆಯಿಂದ ಕಾರಣಕರ್ತರಾದ ಎಲ್ಲರನ್ನೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಇದು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಂಪರ್ಕ ಸಾಧಿಸಲು ನೆರವಾಗುವ ಉದ್ದೇಶದೊಂದಿಗೆ ಆರಂಭಿಸಲಾದ ಜನ ಕೇಂದ್ರಿತ ವೇದಿಕೆಯಾಗಿದ್ದು ದೇಶದ ಉತ್ತಮ ಆಡಳಿತಕ್ಕೆ ತಮ್ಮ ಕೊಡುಗೆ ನೀಡಲು ಜನ ಸಾಮಾನ್ಯರಿಗೆ ಅವಕಾಶ ಒದಗಿಸಿದೆ ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈ ಗೌ ಗುರುತಿಸಲ್ಪದುವ ಮೌಲ್ಯಯುತ ಜಾಲತಾಣವಾಗಿ ಹೊರಹೊಮ್ಮಿದ್ದು ಆಡಳಿತದೊಂದಿಗೆ ಜನ ಸಂಪರ್ಕ ಸಾಧಿಸಿದೆ ಎಂದು ಹೇಳಿದ್ದಾರೆ

ಧುಬ್ರಿ ಬಾರ್ಪೆಟಾ ಮೊರಿಗಾಂವ್ ಗೋಲ್ವಾರ ಮುಂತಾದ ಪ್ರದೇಶಗಳು ಪ್ರವಾಹದಿಂದ ಹೆಚ್ಚಿನ ಹಾನಿಗೊಳಗಾಗಿವೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ನಿರತವಾಗಿದ್ದಾರೆ